ಪಣಕಾಸು ಸಚಿವರಾಗಿ ಕೇಂದ್ರ ಮುಂಗಡ ಪತ್ರಗಳ ಮಂಡನೆಯ ವೇಳೆ ಅವರ ಭಾಷಣಗಳು ಅಪಾರ ಜನಪ್ರಿಯವಾಗಿದ್ದವು ಮೋದಿ ಸರ್ಕಾರದ ಮಹತ್ವದ ಯೋಜನೆಗಳಾದ ಜನ್ ಧನ್ ಯೋಜನೆ ಜಿಎಸ್ಟ ಸೇರಿದಂತೆ ಪಲವು ಯೋಜನೆಗಳಲ್ಲಿ ಅವರ ಪಾತ್ರ ದೊಡ್ಡದಿತ್ತು ಎನ್ಡಿಎ ಸರ್ಕಾರದ ಮತ್ತೊಂದು ದೊಡ್ಡ ನಿರ್ಧಾರವಾದ ನೋಟು ರದ್ಲತಿ ಕ್ರಮದಲ್ಲೂ ಜೇಟ್ಟ ಮಹತ್ವದ ಪಾತ್ರ ವಹಿಸಿದ್ಲರು ದೇಶದ ಬ್ನಾಂಕಿಂಗ್ ವಲಯದ ಸುಧಾರಣೆಗೆ ತೆಗೆದುಕೊಂಡ ಬ್ಯಾಂಕುಗಳ ವಿಲೀನ ಶ್ವಕ್ರಿಯೆಯನ್ನು ಅವರು ಅತ್ಯಂತ ಸಮರ್ಥವಾಗಿ ನಿರ್ವಹಿಸಿದ್ದರು

ವಿದ್ಯಾರ್ಥಿ ದೆಸೆಯಿಂದಲೇ ರಾಜಕಾರಣದಲ್ಲಿ ಅಪಾರ ಆಸಕ್ತಿ ಹೊಂದಿದ್ದ ಜೇಟ್ಲ ಅವರು ತ್ರೇಷ್ಠ ರಾಜಕಾರಣಿಯಾಗಿ ಅಷ್ಷೇ ಅಲ್ಲದೇ ಸುಪ್ರೀಂಕೋರ್ಟ್ನ ಪ್ರಸಿದ್ದ ವಕೀಲರಾಗಿಯೂ ಸಪ ಜನಪ್ರಿಯರಾಗಿದ್ದರು ಅತ್ತುತ್ತಮ ವಾಗಿಯಾಗಿ ಜೇಟ್ಟ ಸದಾಕಾಲ ನೆನಪಿನಲ್ಲಿ ಉಳಿಯುತ್ತಾರೆ ಅವರ ಅದ್ಡಿತೀಯ ಭಾಷಾ ಪೌಢಿಮೆ ಶ್ರೇಷ್ಟ ವೃತ್ತಿ ನ್ನೆಪುಣ್ಣತೆ ಅಪ್ರತಿಮ ರಾಜಕಾರಣ ಹಾಗೂ ಪಕ್ಷ ಸಂಘಟನಾ ಚತುರತೆ ಮತ್ತು ಪಕ್ಷನಿಷ್ಠೆ ಸಹ ಚಿರಸ್ತರಣೀಯ ಅರುಣ್ ಜೇಟ್ಲ ಅವರ ನಿಧನಕ್ಕೆ ಗಣ್ಣರು ಸಂತಾಪ ವ್ಯಕ್ಷಪಡಿಸಿದ್ದಾರೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ತಮ್ನ ಶೋಕ ಸಂದೇಶದಲ್ಲಿ ಅರುಣ್ ಜೇಟ್ನ ಅವರೊಬ್ಲ ಅತ್ತುತ್ತಮ ಸಂಸದೀಯ ಪಟು ಮತ್ತು ಅಪಾರ ಕಾನೂನು ಜ್ವಾನ ಹೊಂದಿದ್ದ ನ್ಯಾಯವಾದಿಯಾಗಿದ್ದರು ಎಂದು ಸಂತಾಪ ವ್ಯಕ್ತಪಡಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರಮೋದಿ ತಮ್ನ ಶೋಕ ಸಂದೇಶದಲ್ಲಿ ಕಾನೂನು ಮತ್ತು ಆಡಳಿತ ಕ್ಷೇತ್ರದಲ್ಲಿ ಅಪಾರ ಜ್ಞಾನ ಮತ್ತು ಅನುಕರಣೀಯ ಅಂತರ್ದ್ರಷ್ಟಿ ಹೊಂದಿದ್ದ ಅರುಣ್ ಜೇಟ್ಲ ಒಬ್ಬ ಶ್ರೇಷ್ಠ ರಾಜಕೀಯ ಮುತ್ಲದ್ದಿ ಮತ್ತು ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದರು ಅವರ ನಿಧನದಿಂದ ಬಿಜೆಪಿ ಪಾಗೂ ಭಾರತಕ್ಕೆ ದೊಡ್ಡ ನಷ್ಷವಾಗಿದೆ ತಮಗೆ ವೈಯಕ್ತಿಕವಾಗಿಯೂ ಜೇಟ್ಟಿ ಅವರ ನಿಧನದಿಂದ ಅಪಾರ ನಷ್ಷವಾಗಿದೆ ತಾವು ಅತ್ಯುತ್ತಮ ಮಿತ್ರ ಮತ್ತು ವಿಶ್ವಸನೀಯ ಸಹೋದ್ಯೋಗಿಯನ್ನು ಕಳೆದುಕೊಂಡಿರುವುದಾಗಿ ಪ್ರಧಾನಿ ಟ್ವೀಟ್ ಮಾಡಿದ್ದಾರೆ ರಕ್ಷಣಾ ಸಚಿವ ರಾಜನಾಥಸಿಂಗ್ ಗ್ಯಹ ಸಚಿವ ಅಮಿತ್ ಶಾ ಸಮಾಚಾರ ಮತ್ತು ಪ್ರಸಾರ ಸಚಿವ ಶ್ರಕಾಶ್ ಜಾವಡೇಕರ್ ಪಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ ತಮ್ನ ಆಪ್ತಮಿತ್ರ ಹಾಗೂ ಸಹೋದ್ಯೋಗಿಯ ನಿರ್ಗಮನದಿಂದ ಭಾರತೀಯ ಜನತಾಪಕ್ಷಕ್ಷೆ ತುಂಬಲಾರದ ನಷ್ಷವಾಗಿದೆ ಎಂದು ಕಂಬನಿ ಮಿಡಿದಿದ್ದಾರೆ

ಕೇಂದ್ರ ಹಣಕಾಸು ಮಾಜಿ ಸಚಿವ ಅರುಣ್ ಜೇಟ್ನ ಅವರ ನಿಧನಕ್ಕೆ ರಾಜ್ಯದ ವಿವಿಧ ಗಣ್ಣರು ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಬಿ

ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್

ದೇವೇಗೌಡ ಕೆಪಿಸಿಸಿ ಅಧ್ಯಕ್ಷ ದಿನೇತ್ ಗುಂಡೂರಾವ್ ಮಾಜಿ ಸಚಿವರಾದ ಎಂ

ಪಾಟೀಲ್ ಸತೀಶ್ ಜಾರಕಿಹೊಳಿ ಲೋಕಸಭೆಯ ಮಾಜಿ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅರುಣ್ ಜೇಟ್ಲ ನಿಧನಕ್ಕೆ ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ ನೂತನ ಸಚಿವರಿಗೆ ಖಾತೆಗಳ ಪಂಚಿಕೆ ಹಾಗೂ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಕುರಿತು ರಾಷ್ಷೀಯ ಅಧ್ಯಕ್ಷ ಅಮಿತ್ ಶಾ ಅವರ ಜೊತೆ ಒಂದು ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿರುವುದಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸದ್ಭದಲ್ಲಿಯೇ ಖಾತೆಗಳ ಹಂಚಿಕೆಯನ್ನು ಪೂರ್ಣಗೊಳಿಸಲಾಗುವುದು ಎಂದು ಹೇಳಿದ್ದಾರೆ